ಮಾತುಕತೆ ಭಯೋತ್ಸಾದನೆ ನಿಗ್ರಹ ಮತ್ತು ಭದ್ರತಾ ಸಹಕಾರ ವಿಸ್ತರಣೆಗೆ ಭಾರತ ಫ್ರಾನ್ಸ್ ಒತ್ತು ಪ್ರಧಾನಮಂತ್ರಿ

ಯುಎಇ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ಜೈದ್ ಸ್ವೀಕಾರ

ಇಪ್ಸತ್ತೆದು ಕೋಟಿ ರೂಪಾಯಿವರೆಗಿನ ವಹಿವಾಟು ಹೊಂದಿರುವ ಸಣ್ಣ ನವೋದ್ಯಮಗಳಿಗೆ ನೀಡಿರುವ ಭರವಸೆಯಂತೆ ಆದಾಯ ತೆರಿಗೆ ಕಾಯ್ದೆ ಅಡಿ ತೆರಿಗೆ ರಜೆ ಮುಂದುವರಿಕೆ ಸಿಬಿಡಿಟಿ ಸ್ಲಷ್ಪನೆ

ಬಿಡಬ್ಲು ಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಟೂರ್ನಿ ಭಾರತದ ಪಿ

ಮತ್ತು ಬಿ ಸಾಯಿ ಪ್ರಣೀತ್ ಕ್ವಾರ್ಟರ್ ಫೈನಲ್ಪ್ ಪ್ರವೇಶ

ಉಭಯ ನಾಯಕರು ಸಮಗ್ರ ಕಾರ್ನತಂತ್ರ ಪಾಲುದಾರಿಕೆಯನ್ನು ಇನ್ನಷ್ಟು ಉತ್ತೇಜಿಸುವ ದೃಷ್ಟಿಯಿಂದ ಪರಸ್ಪರ ಹಿತಾಸಕ್ತಿಯ ಮತ್ತು ದ್ವಿಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಿದರು ಚಟೆಯು ದಿ ಚಾಂಟಿಲ್ಲಿಯಲ್ಲಿ ಮ್ಯಾಕ್ರಾನ್ ಅವರೊಂದಿಗಿನ ಮಾತುಕತೆಗೂ ಮುನ್ನ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಫ್ರಂಚ್ ನಾಯಕತ್ವದೊಂದಿಗೆ ಹಿಂದೆ ನಡೆಸಿದ್ದ ಮಾತುಕತೆಗಳನ್ನು ಮುಂದುವರಿಸಲು ಈ ಭೇಟಿ ಮತ್ತೊಂದು ವೇದಿಕೆಯನ್ನು ಸ್ಪಷ್ಟಿಸಲಿದೆ ಎಂದು ಹೇಳಿದ್ದಾರೆ ಅಧ್ಯಕ್ಷ ಮ್ಯಾಕ್ರಾನ್ ಅವರು ಚಟೆಯುವಿನ ಐತಿಹಾಸಿಕ ಮಹತ್ವವನ್ನು ಪ್ರಧಾನಿ ಅವರಿಗೆ ವಿವರಿಸಿ ಅವರನ್ನು ಶತಮಾನಗಳಷ್ನು ಹಿಂದಿನ ಕಟ್ಟಡಕ್ಕೆ ಕರೆದೊಯ್ದರು ಉಭಯ ನಾಯಕರು ಮುಖಾಮುಖಿ ಸಂವಾದ ನಡೆಸಿದರು ನಂತರ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಕೆಂಪು ಹಾಸಿನ ಸ್ವಾಗತ ನೀಡಲಾಯಿತು

ಪ್ರಧಾನಿ ಅವರು ತಮ್ಮ ನಿರ್ಗಮನ ಹೇಳಿಕೆಯಲ್ಲಿ ತಮ್ಮ ಫ್ರಾನ್ಸ್ ಭೇಟಿ ಉಭಯ ದೇಶಗಳ ನಡುವಿನ ಬಲಿಷ್ಣ ಕಾರ್್ಯತಂತ್ರ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದರು ಬಲಿಷ್ಣ ಕಾರ್ನತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯಿಂದಾಗಿ ಭಯೋತ್ಸಾದನೆ ಹವಾಮಾನ ವೈಪರೀತ್ಯ ಮತ್ತಿತರ ಜಾಗತಿಕ ಸಮಸ್ಯೆಗಳ ಬಗ್ಗೆ ಪೂರಕ ಹಂಚಿಕೆಯ ದೃಷ್ಷಿಕೋನಗಳನ್ನು ಹೊಂದಲು ಸಹಾಯಕವಾಗುತ್ತದೆ ಎಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನಿಂದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಪ್ರಯಾಣ ಬೆಳೆಸುವರು ಅವರು ಅಲ್ಲಿ ಯುಎಇ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ಜೈದ್ ಅನ್ನು ಸ್ವೀಕರಿಸಲಿದ್ದಾರೆ ನಂತರ ಅವರು ಬಹರೇನ್ಗೆ ಭೇಟಿ ನೀಡಿ ಅಲ್ಲಿನ ದೊರೆ ಶೇಕ್ ಹಮದ್ ಬಿಲ್ ಇಸಾ ಅಲ್ ಖಲೀಫಾ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಐಎನ್ಎಕ್ಸ್ ಮಾಧ್ಯಮ ಭ್ರಷ್ನಾಚಾರ ಪ್ರಕರಣಕ್ಕೆ ಸಂಬಂದಿಸಿದಂತೆ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಕೇಂದ್ರದ ಮಾಜಿ ಸಚಿವ ಪಿ

ಈ ಅವಧಿಯಲ್ಲಿ ಚಿದಂಬರಂ ಕುಟುಂಬದವರು ಹಾಗೂ ವಕೀಲರು ಪ್ರತಿ ದಿನ ಅರ್ಧ ಗಂಟೆ ಅವರನ್ನು ಭೇಟಿ ಮಾಡಲು ನ್ಯಾಯಾಲಯ ಅವಕಾಶ ನೀಡಿದೆ ಸಿಬಿಐ ಪರ ವಾದಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತ ಐಎನ್ಎಕ್ಸ್ ಮೀಡಿಯಾ ಹಗರಣಕ್ಕೆ ಸಂಬಂಧಿಸಿದಂತೆ ಚಿದಂಬರಂ ಪಿತೂರಿ ನಡೆಸಿದ್ದಾರೆ ಈ ಪ್ರಕರಣದ ಹಿಂದಿನ ದೊಡ್ಡ ಮಟ್ಟದ ಸಂಚನ್ನು ಬಯಲು ಮಾಡಲು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಅಗತ್ಯವಿದೆ ಎಂದು ನ್ಯಾಯಪೀಠಕ್ಕೆ ತಿಳಿಸಿದರು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಶಾರದ ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕೊಲ್ಕತಾದಲ್ಲಿ ನಿನ್ನೆ ರಾಜ್ಯ ಪ್ರವಾಸೋದ್ಯಮ ಕಾರ್ಯದರ್ಶಿ ಆರ್ತಿ ಭಟ್ವಾಚಾರ್ಜಿ ಅವರನ್ನು ವಿಚಾರಣೆಗೆ ಒಳಪದಿಸಿತು

ಭಟ್ಟಾಚಾರ್ಜಿ ಅವರು ಮಾಹಿತಿ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳ ಕಾರ್ಯದರ್ಶಿ ಆಗಿದ್ದ ವೇಳೆ ಶಾರದ ಗುಂಪು ನಡೆಸುತ್ತಿದ್ದ ಮಾಧ್ಯಮಕ್ಕೆ ಸರ್ಕಾರಿ ಜಾಹೀರಾತುಗಳನ್ನು ಬಿಡುಗಡೆ ಮಾಡಿದ್ದ ಬಗ್ಗೆ ಸಿಬಿಐ ಅಧಿಕಾರಿಗಳು ಐಎಎಸ್ ಅಧಿಕಾರಿಯನ್ನು ವಿಚಾರಣೆಗೆ ಗುರಿಪಡಿಸಿದರು ಎಂದು ಮೂಲಗಳು ತಿಳಿಸಿವೆ

ಮಹಾರಾಷ್ಟ ನವನಿರ್ಮಾಣ ಸೇನೆ ಎಂಎನ್ಎಸ್ ಅಧ್ಯಕ್ಷ ರಾಜ್ ಠಾಕ್ರೆ ಅವರನ್ನು ಜಾರಿ ನಿರ್ದೇಶನಾಲಯ ಹಣ ದುರ್ಬಳಕೆ ಪ್ರಕರಣದ ಸಂಬಂಧ ನಿನ್ನೆ ವಿಚಾರಣೆಗೆ ಒಳಪದಿಸಿತು ತನಿಖಾಧಿಕಾರಿಗಳ ತಂಡ ಪ್ರಶ್ನೆಗಳ ಪಟ್ಟಿಯನ್ನು ಸಿದ್ದಪಡಿಸಿ ಅದಕ್ಕೆ ಉತ್ತರ ಪಡೆಯಿತು

ಅವರು ಮುಂಬೈನಲ್ಲಿ ನಿನ್ನೆ ಸಣ್ಣ ಕೈಗಾರಿಕಾ ಕಂಪನಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೆಜಾನ್ ಆಲಿಬಾಬಾ ಮಾದರಿಯಲ್ಲಿ ಭಾರತ್ ಕ್ರಾಫ್ ಪೋರ್ಟಲ್ ಆರಂಭಿಸಲಾಗುವುದು ಅಲ್ಲಿ ಸಣ್ಣ ಹಾಗೂ ಅತಿ ಸಣ್ಣ ಕೈಗಾರಿಕೆಗಳ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುವುದು ಇದರಿಂದ ಆ ವಲಯದ ಅಭಿವೃದ್ದಿಗೆ ಹೆಚ್ಚಿನ ನೆರವು ಸಿಗಲಿದೆ ಎಂದು ಹೇಳಿದರು ಸಾಗರ ಇಂಧನವನ್ನು ನವೀಕರಿಸಬಹುದಾದ ಇಂಧನ ಎಂದು ಘೋಷಿಸುವ ಪ್ರಸ್ತಾವಕ್ಕೆ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಈ ನಿರ್ಧಾರದಿಂದಾಗಿ ದೇಶದಲ್ಲಿ ಸಾಗರ ಇಂಧನಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ ಗಾಳಿ ಅಲೆ ಸೇರಿದಂತೆ ಸಾಗರದಿಂದ ಯಾವುದೇ ರೀತಿಯ ಇಂಧನ ಉತ್ಪಾದಿಸಿದರೂ ಅದನ್ನೆಲ್ಲ ನವೀಕರಿಸಬಹುದಾದ ಇಂಧನ ಎಂದು ಪರಿಗಣಿಸಲಾಗುವುದು ಎಂದು ಸಚಿವಾಲಯ ಸ್ಪಷ್ನಪಡಿಸಿದೆ ಭಾರತದ ಎರಡನೇ ಚಂದ್ರಯಾನ ನೌಕೆ ಚಂದ್ರನ ಮೇಲ್ಮೈ ಚಿತ್ರಗಳನ್ನು ನಿನ್ನೈ ಭೂಮಿಗೆ ರವಾನಿಸಿದೆ ಚಂದ್ರನ ಕಕ್ಷೆ ಸೇರಿದ ನಂತರ ನೌಕೆ ಕಳುಹಿಸಿರುವ ಮೊದಲ ಚಿತ್ರಗಳು ಇವಾಗಿವೆ

ಇದಕ್ಕೂ ಮುನ್ನ ನೌಕೆ ಭೂಮಿಯ ಸುತ್ತ ಸುತ್ತುತ್ತಿದ್ದಾಗ ಈ ತಿಂಗಳ ಳರಂದು ಅಲ್ಲಿನ ಚಿತ್ರಗಳನ್ನು ರವಾನಿಸಿತ್ತು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಡೈರಿ ಆಫ್ ಮನು ಗಾಂಧಿ ಶೀರ್ಷಿಕೆಯ ಕೃತಿಯನ್ನು ಬಿಡುಗಡೆ ಮಾಡಿದರು

ಈ ವೇಳಿ ಮಾತನಾಡಿದ ಸಚಿವರು ಈ ಅನುವಾದಿತ ಕೃತಿ ಮಹಾತ್ಮಾ ಗಾಂಧೀಜಿಯವರ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಇಡೀ ವಿಶ್ವಕ್ಕೆ ನೆರವಾಗಲಿದೆ ಎಂದರು ಅಲ್ಲದೆ ಈ ಕೃತಿಯನ್ನು ಭಾರತದ ಇತರ ಭಾಷೆಗಳಿಗೂ ಅನುವಾದ ಮಾಡುವಂತೆ ಅವರು ಎನ್ಎಐಗೆ ಸೂಚಿಸಿದರು ಮನು ಗಾಂಧಿ ಮಹಾತ್ಮಾ ಗಾಂಧಿಯವರ ಹಿರಿಯ ಮೊಮ್ಮಗ

ಸಿಂಧು ಅಮೆರಿಕದ ಬೈವೆನ್ ಜಾಂಗ್ ಅವರನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಬಿ ಸಾಯಿ ಪ್ರಣೀತ್ ವಿಶ್ವದ ಲನೇ ಶ್ರೇಯಾಂಕದ ಆಣಗಾರ ಆಂಥೋಣಿ ಸಿನಿಸುಕ ಗಿಂಟಿಂಗ್ ಅವರನ್ನು ಸೋಲಿಸಿ ಕ್ವಾರ್ಟರ್ ಥೈನಲ್ಸ್ ಪ್ರವೇಶಿಸಿದರೆ ಕೆ ಶ್ರೀಕಾಂತ್ ಮತ್ತು ಎಚ್

ಅಂತೆಯೇ ಪ್ರಷೊಯ್ ವಿಶ್ವದ ನಂಬರ್ ಒನ್ ಆಣಗಾರ ಜಪಾನ್ನ ಕೆಂಟೊ ಮಮೊಟ ಎದುರು ಪರಾಭವಗೊಂಡರು